ಜೈಶಂಕರ್ ಇಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಂಪೆಯೊ ಅವರಿಗೆ ತಿಳಿಸಿದ್ದಾರೆ

ನವದೆಹಲಿಯಲ್ಲಿಂದು ಮಧ್ವಾಷ್ನ ಉಭಯ ನಾಯಕರ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯಿತು

ಜಂಟಿ ಪಕ್ರಿಕಾ ಸಂವಾದದಲ್ಲಿ ಭಾರತ ಅಮೆರಿಕದ ಬಹುಮುಖ್ಯ ಪಾಲುದಾರ ದೇಶ ದ್ವಿಪಕ್ಷೀಯ ಸಂಬಂಧಗಳು ಹೊಸ ಎತ್ತರಕ್ಕೆ ತಲುಮತ್ತವೆ ಎಂದು ಮೈಕ್ ಪಾಂಪೆಯೊ ಹೇಳದರು ಭಾರತ ಮತ್ತು ಅಮೆರಿಕ ಆಳವಾದ ಮತ್ತು ವಿಶಾಲವಾದ ಒಮ್ಮಖದ ಅಧಾರದ ಮೇಲೆ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಹೊಂದಿದೆ ಎಂದು ಜೈಶಂಕರ್ ಹೇಳಿದರು ಇಂಧನ ವ್ಯಾಪಾರ ಸೇರಿದಂತೆ ಪಲವು ಪ್ರಮುಖ ವಿಷಯಗಳ ಜತೆಗೆ ಅಪ್ಪಾನಿಸ್ಥಾನ ಮತ್ತು ಇಂಡೋ ಫೆಸಿಪಿಕ್ ಪ್ರದೇಶದ ಪರಿಸ್ಥಿತಿಗಳ ಬಗ್ಗೆಯೂ ಪಾಂಪೆಯೊ ಜೊತೆ ಜೈಸಂಕರ್ ಮಾತುಕತೆ ನಡೆಸಿದರು ಭಯೋತ್ಪಾದನೆ ಸಮಸ್ಥೆಯ ವಿಷಯದಲ್ಲಿ ಟ್ರಂಪ್ ಆಡಳಿತ ಭಾರತಕ್ಕೆ ಸಂಪೂರ್ಣ ಬೆಂಬಲ ನೀಡಿದ್ದಕ್ಕೆ ಆವರು ಇದೇ ವೇಳೆ ಅಭಿನಂದನೆ ಸಲ್ಲಿಸಿದರು ಇರಾನ್ ವಿಷಯದಲ್ಲಿ ಅಮೆರಿಕದ ಕಳವಳವನ್ನು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ತಮ್ಮೊಂದಿಗೆ ಪಂಚಿಕೊಂಡಿದ್ದಾರೆ ಎಂದು ಜೈಶಂಕರ್ ಹೇಳಿದರು ಈ ವಿಷಯದಲ್ಲಿ ತಾವು ಮತ್ತು ಪಾಂಪೆಯೊ ಪರಸ್ಪರರ ಕಾಳಜಿಯನ್ನು ಉತ್ತಮವಾಗಿ ಅಭಿವ್ಯಕ್ತಿಪಡಿಸಿದ್ದೇವೆ ಎಂದು ಡಾ ಜೈಶಂಕರ್ ತಿಳಿಸಿದರು

ಇದಕ್ಕೂ ಮೊದಲು ಪಾಂಪೆಯೊ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಅವರ ನಿವಾಸದಲ್ಲಿ ಭೇಟಿಯಾದರು ಈ ವೇಳೆ ಪ್ರಧಾನಮಂತ್ರಿಯವರು ಅಮೆರಿಕದೊಂದಿಗಿನ ತಮ್ಮ ಸಂಬಂಧದ ಆದ್ಯತೆಯನ್ನು ಮನುಚ್ಚರಿಸಿದರು ಸರ್ಕಾರದ ಹೊಸ ಅಧಿಕಾರಾವಧಿಯಲ್ಲಿನ ವ್ಯೂಹಾತ್ಮಕ ಸಹಭಾಗಿತ್ವಕ್ಕಾಗಿ ತಮ್ಮ ದೃಷ್ಟಿಕೋನವನ್ನು ವಿವರಿಸಿದರು

ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯಕ್ಕೆ ಉತ್ತರಿಸಿ ಮಾತನಾಡಿದ ಅವರು ಮೇಲ್ಯನೆಯಲ್ಲಿ ವಿರೋಧಪಕ್ಷಗಳ ನಕರಾತ್ಮಕ ನಡವಳಿಕೆಯನ್ನು ಜನರು ಸಾಕಷ್ಟು ನೋಡಿದ್ದಾರೆ ಲೋಕಸಭೆಯಲ್ಲಿ ಬಿಜೆಪಿ ಸರ್ಕಾರಕ್ಕೆ ಜನರು ಭಾರೀ ಬಹುಮತ ನೀಡಿದ್ದಾರೆ ಎಂದರು ಈ ಬಾರಿಯ ಚುನಾವಣಾ ಫಲಿತಾಂಶದಲ್ಲಿ ಸ್ಥಿರ ಸರ್ಕಾರಕ್ಕಾಗಿ ಜನರ ಬಯಕೆ ಇರುವುದು ಕಂಡುಬಂದಿದೆ ಎಂದರು ದೇಶಕ್ಕೆ ಮತ್ತೊಮ್ಮೆ ಸೇವೆ ಸಲ್ಲಿಸಲು ಅವಕಾಶ ನೀಡಿದ ದೇಶದ ಜನರಿಗೆ ಧನ್ನವಾದ ಸಲ್ಲಿಸಿದ ಅವರು ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಜನರು ಜಾಗೃತರಾಗಿರುವುದು ಹೆಮ್ಮೆಯ ವಿಷಯ ಎಂದರು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಚುನಾವಣೆಯಲ್ಲಿ ಜಯಗಳಿಸಿರುವುದು ದೇಶ ಮತ್ತು ಪ್ರಜಾಪ್ರಭುತ್ವಕ್ಷ ನಷ್ಟ ಎಂದು ಕೆಲವರು ಹೇಳುತ್ತಿರುವುದಕ್ಕೆ ಅವರು ಬೇಸರ ವ್ಯಕ್ತಪಡಿಸಿದರು ಇಂತಪ ಹೇಳಕೆ ದುರದೃಷ್ಟಕರ ಮತದಾರರ ನಿರ್ಧಾರಗಳನ್ನು ಪ್ರಕ್ನೆ ಮಾಡಬಾರದು ಎಂದು ತಿಳಿಸಿದರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಂಗ್ರೆಸ್ನ ಸೋಲು ದೇಶದ ಸೋಲು ಹೇಗಾಗುತ್ತದೆ ಎಂದು ಪ್ರಶ್ನಿಸಿ ಅಪಂಗೂ ಒಂದು ಮಿತಿ ಇದೆ

ಈಗ ಕೆಲವರು ವಿದ್ಯುನ್ನಾನ ಮತಯಂತ್ರ ವಿಷಯವನ್ನು ಈ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ ಮತದಾರರ ಪ್ರಮಾಣವನ್ನು ಈಗ ಪ್ರಸ್ತಾಪಿಸಲಾಗುತ್ತಿದೆ ಎಂದು ಹೇಳಿದರು

ಭೇಟಿಯ ವೇಳೆ ಅಮಿತ್ ಶಾ ಅವರೊಂದಿಗೆ ಕೇಂದ್ರ ಗೃಹ ಕಾರ್ಯದರ್ಶಿ ರಾಜೀವ್ ಗೌಬಾ ಮ್ತು ಇತರ ಓರಿಯ ಅಧಿಕಾರಿಗಳು ಇದ್ದರು ಇಂದು ಸಂಜೆ ಬಿಜೆಪಿ ಕಾರ್ಯಕರ್ತರು ಮತ್ತು ಪಂಚಾಯತ್ ಸದಸ್ಕರೊಂದಿಗೆ ಅಮಿತ್ ಶಾ ಪ್ರಕ್ಶೇಕವಾಗಿ ಸಭೆ ನಡೆಸಲಿದ್ದಾರೆ ಮಾತ್ರವಲ್ಲ ಕೆಲವು ನಿಯೋಗಗಳು ಹಾಗೂ ಕಾಶ್ಮೀರದಲ್ಲಿ ಉಗ್ರರಿಂದ ಪತ್ತೆಗೀಡಾಗಿರುವ ಬಿಜೆಪಿ ಕಾರ್ಯಕರ್ತರ ಕುಟುಂಬದ ಸದಸ್ತರನ್ನೂ ಅಮಿತ್ ಶಾ ಭೇಟಯಾಗಲಿದ್ದಾರೆ ರಾಜಸ್ತಾನ ಉತ್ತರಪ್ರದೇಶ ಉತ್ತರಾಖಂಡ್ ಒಡಿಶಾ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಐದು ಸೈನಿಕ ಶಾಲೆಗಳನ್ನು ಸ್ವಾಪಿಸುವ ಪ್ರಸ್ತಾಪ ಸರ್ಕಾರದ ಮುಂದಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಲೋಕಸಭೆಗೆ ಇಂದು ತಿಳಿಸಿದ್ದಾರೆ ಸದನದಲ್ಲಿ ಕೆಲವು ಸದಸ್ಕರು ಕೇಳದ ಪ್ರಕ್ಷೆಗೆ ಲಿಖಿತ ಉತ್ತರ ನೀಡಿ ಅವರು ಈ ವಿಷಯ ತಿಳಿಸಿದ್ದಾರೆ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳೊಂದಿಗೆ ಒಪ್ಪಂದದ ಒಡಂಬಡಿಕೆಗೆ ಸಹಿ ಪಾಕಲಾಗಿದೆ ರಾಜ್ಯ ಸರ್ಕಾರಗಳು ಉಟಿತ ಭೂಮಿ ಮತ್ತು ನಿರ್ಮಾಣ ವೆಚ್ಚವನ್ನು ಒದಗಿಸಲಿವೆ ಎಂದು ತಿಳಿಸಿದರು

ಮಾನವ ಕೇಂದ್ರೀಕೃತ ಭವಿಷ್ಠದ ಸಮಾಜ ಎಂಬುದು ಈ ಶೃಂಗ ಸಭೆಯ ಧ್ವೇಯವಾಖ್ಯವಾಗಿದೆ ಆಹಾರ ಭದ್ರತೆ ಇಂಧನ ಭದ್ರತೆ ಆರ್ಥಿಕ ಸ್ಥಿತರತೆ ಭಯೋತ್ವಾದನೆ ಸಂಬಂಧಿತ ಸಮಸ್ಕೆಗಳು ಡಿಜೆಟಲ್ ಅರ್ಥಿಕತೆಯಲ್ಲಿ ಅನ್ವೇಷಣೆ ಕೃತಕ ಬುದ್ದಿಮತೆ ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಶ್ಯಂಗ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರದ ಮಾಜಿ ಸಚಿವ ಸುರೇಶ್ ಪ್ರಭು ಜೊತೆಯಾಗಲಿದ್ದಾರೆ

ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿಗಳು ಅಂತರ್ಜಲ ತಜ್ಞರು ಮತ್ತು ರಾಜ್ಯ ಪಾಗೂ ಜಿಲ್ಲಾ ಅಧಿಕಾರಿಗಳ ತಂಡದೊಂದಿಗೆ ಈ ಉಸ್ತುವಾರಿ ಅಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಸಿಬ್ಬಂದಿ ಸಚಿವಾಲಯ ಹೊರಡಿಸಿರುವ ಆದೇಶದಲ್ಲಿ ತಿಳಿಸಲಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಭಾನುವಾರ ಆಕಾಶವಾಣಿಯ ತಮ್ಮ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ದೇಶ ಮತ್ತು ವಿದೇಶದ ಜನರೊಂದಿಗೆ ಚಿಂತನೆಯನ್ನು ಪಂಚಿಕೊಳ್ಳಲಿದ್ದಾರೆ ಎರಡನೇ ಬಾರಿಗೆ ದೇಶದ ಪ್ರಧಾನಿಯಾದ ಬಳಿಕ ನಡೆಸುತ್ತಿರುವ ಮೊದಲ ಮನ್ ಕೇ ಬಾತ್ ಕಾರ್ಯಕ್ರಮ ಇದಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕೀ ಬಾತ್ ಕಾರ್ಯಕ್ರಮವನ್ನು ಕೇಳಿ ಇತರರಿಗೂ ಕೇಳುವಂತೆ ಉತ್ತೇಜನ ನೀಡಬೇಕೆಂದು ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಮನವಿ ಮಾಡಿದ್ದಾರೆ ರಾಷ್ಟ ನಿರ್ಮಾಣದಲ್ಲಿ ಜನರ ಪಾಲ್ಗೊಳ್ಳುವಿಕೆಯನ್ನು ಖಾತರಿಪಡಿಸುವ ವಿಶಿಷ್ಠ ಕಾರ್ಯಕ್ರಮ ಇದಾಗಿದೆ ಎಂದು ಜಾವಡೇಕರ್ ಬಣ್ಣಿಸಿದ್ದಾರೆ

ಭಾರತೀಯ ದೂರ ಸಂಪರ್ಕ ಸೇವೆಗಳ ಮೂರೈಕೆದಾರರು ನವೋದ್ಯಮಗಳು ಸ್ಥಳೀಯ ಉದ್ಯಮಗಳಿಂದಲೂ ಪ್ರಸ್ತಾವನೆ ಅಪ್ಟಾನಿಸಲಾಗಿದೆ ಲೋಸಕಭೆಯಲ್ಲಿ ಉತ್ತರಿಸಿದ ದೂರಸಂಪರ್ಕ ಖಾತೆ ಸಚಿವ ಖಾತೆ ಸಚಿವ ರವಿಶಂಕರ್ ಪ್ರಸಾದ್ ಇದುವರೆಗೆ ಚೀನಾದ ಜಡ್ಟಇ ಮತ್ತು ಪೂವಾಯಿ ಸೇರಿದಂತೆ ಆರು ಪ್ರಸ್ತಾವನೆಗಳನ್ನು ಸ್ವೀಕರಿಸಲಾಗಿದೆ ಎಂದರು ಉಪರಾಷ್ಟಪತಿ ಎಂ ವೆಂಕಯ್ನನಾಯ್ನು ಅವರು ಆಮದು ರಪ್ತು ನೀತಿಯನ್ನು ಪರಿಶೀಲಿಸಬೇಕೆಂದು ಮತ್ತು ರೈತ ಸಮುದಾಯದ ಹಿತಾಸಕ್ತಿಗಳನ್ನು ರಕ್ಷಿಸಬೇಕೆಂದು ಕೇಂದ್ರ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಲಹೆ ಮಾಡಿದ್ದಾರೆ ನವದೆಹಲಿಯಲ್ಲಿ ಸೀತಾರಾಮನ್ ಅವರು ವೆಂಕಯ್ನಾಯ್ನು ಅವರನ್ನು ಅವರ ನಿವಾಸದಲ್ಲಿ ಭೀಟಿಯಾಗಿದ್ದರು ಮಾತುಕತೆಯ ನಡುವೆ ನಾಯ್ನು ಅವರು ಮುಂಬರಲಿರುವ ಕೇಂದ್ರ ಆಯವ್ಯಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಲಪೆಗಳನ್ನು ನೀಡಿದರು ಕೃಷಿ ರಕ್ಷಣೆಗೆ ತ್ರಮಗಳನ್ನು ಕೈಗೋಜೀಕಾದ ಆಗತ್ಯವನ್ನು ಹಾಗೂ ರಚನಾತ್ಸಕ ಬದಲಾವಣೆಗಳನ್ನು ಪರಿಚಯಿಸುವಂತೆಯೂ ಅವರು ಸಲಹೆ ನೀಡಿದರು ನೀತಿ ಆಯೋಗದ ಮುಖ್ಯಕಾರ್ಯನಿರ್ವಾಪಕ ಅಧಿಕಾರಿ ಅಮಿತಾಬ್ಕಾಂತ್ ಅವರ ಅಧಿಕಾರ ಅವಧಿಯನ್ನು ಎರಡು ವರ್ಷಗಳ ಕಾಲ ಇಂದು ವಿಸ್ತರಿಸಲಾಗಿದೆ